್ಲಿ ಮೇಕೆದಾಟು ಮಹದಾಯಿ ಯೋಜನೆ ಪಕ್ಷಭೇದ ಮರೆತು ಒಗ್ಗಟ್ಟನಿಂದ ಹೋರಾಡಲು ರಾಜ್ಯದ ಸಂಸದರ ತೀರ್ಮಾನ ಿಂಬರ ಪರಿಸ್ಥಿತಿ ವಿಪತ್ತು ಪರಿಹಾರ ನಿಧಿಯಡಿ ನೆರವು ನೀಡುವಂತೆ ಸಚಿವ ಆರ್

ಈ ಯೋಜನೆಯ ಹಿನ್ನೆಲೆ

ವಿಧಾನಪರಿಷತ್ನಲ್ಲಿ ನಿನ್ನೆ ನಡೆದ ಚರ್ಚೆಗೆ ಉತ್ತರಿಸಿದ ಅವರು ಸಾಲಮನ್ನಾ ಯೋಜನೆಯ ಹಿನ್ನೆಲೆ ಸರ್ಕಾರ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಅನುದಾನ ಸ್ವಗಿತಗೊಳಿಸಿದೆ ಎಂದು ಕೆಲವು ಮಾಧ್ಯಮಗಳಲ್ಲಿ ಸುದ್ದಿಗಳು ಬಿತ್ತರಗೊಂಡಿವೆ ಆದರೆ ಇದು ಸತ್ಯಕ್ಷ ದೂರವಾದದ್ದು ಸಾಲಮನ್ನಾ ಯೋಜನೆಯ ಅನುಷ್ಠಾನದಿಂದ ಇತರೆ ಯಾವುದೇ ಅಭಿವೃದ್ಧಿ ಕಾರ್ಯಗಳೂ ಕುಂಠಿತವಾಗುವುದಿಲ್ಲ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಷಯದಲ್ಲಿ ಸರ್ಕಾರವು ಪ್ರತಿಪಕ್ಷಗಳಗಿಂತಲೂ ಹೆಚ್ಚು ಉತ್ಸುಕವಾಗಿದೆ ಎಂದು ಹೇಳಿದರು

ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯ ಸ್ವದೇಶಿ ದರ್ಶನ್ ಯೋಜನೆಯಡಿ ದಾವಣಗೆರೆ ಜಿಲ್ಲೆಯ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳುವಂತೆ ದಾವಣಗೆರೆ ಸಂಸದ ಜಿ

ಹೊಸದಿಲ್ಲಯಲ್ಲಿ ಕೇಂದ್ರ ಸಚಿವರನ್ನು ಭೇಟ ಮಾಡಿ ಮನವಿ ಸಲ್ಲಿಸಿದ ಸಂಸದರು ಚನ್ನಗಿರಿ ತಾಲ್ಲೂಕಿನ ಶಾಂತಿಸಾಗರ ದೇವರಹಳ್ಳ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಅಮ್ಲನಗುಡ್ಡ

ಈ ಪ್ರಸ್ತಾವನೆ ಯನ್ನು ಈಗಾಗಲೇ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯ ಉಪಕಾರ್ಯದರ್ಶಿ ಅವರಿಂದ ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯ ಜಂಟ ಕಾರ್ಯದರ್ತಿಯವರಿಗೆ ಕಳುಹಿಸಲಾಗಿದ್ದು ಸದರಿ ಪ್ರಸ್ತಾವನೆಗೆ ಅನುಮೋದನೆ ನೀಡುವಂತೆ ಸಿದ್ದೇಶ್ವರ್ ಮನವಿಯಲ್ಲಿ ತಿಳಿಸಿದ್ದಾರೆ

ಹೊಸದಿಲ್ಲಿಯಲ್ಲಿ ನಿನ್ನೆ ಜಲ ಸಂಪನ್ನೂಲ ಖಾತೆ ಸಚಿವ ಡಿ

ಶಿವಕುಮಾರ್ ಆಯೋಜಿಸಿದ್ದ ರಾಜ್ಯದ ಸಂಸದರ ಸಭೆಯಲ್ಲಿ ಈ ನಿರ್ಣಯಕ್ಕೆ ಬರಲಾಯಿತು

ಕಾವೇರಿ ಐತೀರ್ಪು ಕಾವೇರಿ ನದಿ ಪ್ರಾಧಿಕಾರ ಕಾವೇರಿ ನಿರ್ಹವಣಾ ಮಂಡಳಿ ಕೇಂದ್ರ ಜಲ ಆಯೋಗ ಹಾಗೂ ಸುಪ್ರೀಂ ಕೋರ್ಟ್ ತೀರ್ಪು ವ್ಯಾಪ್ತಿಯಲ್ಲಿ ಮೇಕೆದಾಟು ಮತ್ತು ಮಹದಾಯಿ ಯೋಜನೆ ಅನುಷ್ಠಾನಕ್ಕೆ ತರಲು ಕರ್ನಾಟಕ ಬದ್ಧವಾಗಿದೆ ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡು ವಿನಾಕಾರಣ ತಗಾದೆ ತೆಗೆಯುತ್ತಿದೆ ಒಂದೇ ಒಂದು ಎಕರೆ ಭೂಮಿ ಕೃಷಿಗೆ ನೀರು ಬಳಸುವುದಿಲ್ಲ ಎಂದು ಪದೇ ಪದೇ ಹೇಳದರೂ ಆಲಿಸುತ್ತಿಲ್ಲ ರಾಜಕೀಯ ಕಾರಣಗಳಿಗಾಗಿ ತಮಿಳುನಾಡು ಪ್ರತಿರೋಧ ತೋರುತ್ತಿದೆ ಎಂದು ಸಚಿವ ಡಿ

ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ ಮಾಡದೆ ಯೋಜನೆ ಅನುಷ್ಠಾನಕ್ಕೆ ಎಲ್ಲರೂ ಒಗ್ಗಟ್ಟನಿಂದ ತ್ರಮಿಸೋಣ ಎಂದು ಸಲಹೆ ನೀಡಿದರು ರಾಜ್ಞದಲ್ಲಿ ರೈತರು ಬರ ಪರಿಸ್ಥಿತಿ ಎದುರಿಸುತ್ತಿದ್ದು

ಈ ಕುರಿತು ಕಂದಾಯ ಖಾತೆ ಸಚಿವ ಆರ್

ದೇಶಪಾಂಡೆ ಕೇಂದ್ರ ಕೃಷಿ ಖಾತೆ ಸಚಿವ ರಾಧಾ ಮೋಹನ್ ಸಿಂಗ್ ಅವರಿಗೆ ಪತ್ರ ಬರೆದಿದ್ದು ವಿಪತ್ತು ಪರಿಹಾರ ನಿಧಿಯಡಿ ಪರಿಹಾರ ಹಣ ಬಿಡುಗಡೆ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ

ವಿಪತ್ತು ಪರಿಹಾರ ನಿಧಿಯ ನೆರವು ಪಡೆಯಲು ಅರ್ಹರಾಗಿರುತ್ತಾರೆ

ಆದ್ದರಿಂದ ಅವರಿಗೂ ಕೂಡ ಪರಿಹಾರ ನೀಡುವಂತೆ ಮನವಿ ಮಾಡಿದ್ದಾರೆ ರೈತರ ಬೆಳೆ ನಷ್ಟದ ಪರಿಹಾರವನ್ನು ಭರಿಸಲು ಕೇವಲ ರಾಜ್ಯ ಸರ್ಕಾರದಿಂದ ಮಾತ್ರ ಸಾಧ್ಯವಾಗದು ಆದ್ದರಿಂದ ಕೇಂದ್ರ ನೆರವು ಒದಗಿಸುವಂತೆ ಮನವಿ ಮಾಡಿದ್ದಾರೆ

ಹೆಚ್ಚನ ಅನುದಾನ ಅಗತ್ತವೆನಿಸಿದರೆ ಪರಿಶೀಲಿಸಿ ಸರಕಾರದಿಂದ ಬಿಡುಗಡೆ ಮಾಡಲು ಕ್ರಮ ಕೈಕೊಳ್ಳಲಾಗುವುದು ಎಂದು ಧಾರವಾಡ ಜೆಲ್ಲಾ ಉಸ್ತುವಾರಿ ಸಚಿವ ಆರ್

ಪುಸ್ತಕ ಮಳಗೆ ಊಟದ ಪೆಂಡಾಲ ನಿರ್ಮಿಸುವ ಸ್ಥಳಗಳಗೆ ನಿನ್ನೆ ಭೇಟ ನೀಡಿ ಸಮ್ಮೇಳನದ ಸಿದ್ದತೆಗಳನ್ನು ಪರಿಶೀಲಿಬ ಮಾತನಾಡಿದ ಅವರು ಯಾವುದೇ ರೀತಿಯಿಂದ ಅನವಶ್ವಕ ವೆಚ್ಚವಾಗದಂತೆ ಜವಾಬ್ದಾರಿ ವಹಿಸಬೇಕಿದೆ ಎಂದು ಹೇಳಿದರು

ಧ್ವನಿವರ್ಧಕ ಅಳವಡಿಕೆ ಕುಡಿಯುವ ನೀರು ತಾತ್ಕಾಲಿಕ ಶೌಚಾಲಯಗಳ ಸೌಲಭ್ವದ ಕುರಿತು ಅಧಿಕಾರಿಗಳಿಂದ ಸಚಿವರು ಮಾಹಿತಿ ಪಡೆದರು

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಿ ಸಾಲಮನ್ನಾ ಯೋಜನೆಗೆ ಪ್ರತ್ಯೇಕ ಅನುದಾನ ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನದ ಕೊರತೆ ಇಲ್ಲ ಮುಖ್ಯಮಂತ್ರಿ ಎಚ್

್ಟಿ ಮೇಕೆದಾಟು ಮಹದಾಯಿ ಯೋಜನೆ ಪಕ್ಷಭೇದ ಮರೆತು ಒಗ್ಗಟ್ಟನಿಂದ ಹೋರಾಡಲು ರಾಜ್ಯದ ಸಂಸದರ ತೀರ್ಮಾನ ಿ ಬರ ಪರಿಸ್ಥಿತಿ ವಿಪತ್ತು ಪರಿಹಾರ ನಿಧಿಯಡಿ ನೆರವು ನೀಡುವಂತೆ ಸಚಿವ ಆರ್

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು